ಬಿಮಲ್ ಜಲಾನ್ ಸಮಿತಿಯ ಶಿಫಾರಸ್ಸುಗಳ ಬಗ್ಗೆ ಹಲವರು ಈಗ ಪ್ರತ್ನೆ ಮಾಡುತ್ತಿರುವುದು ಕಳವಳದ ಅಂಶವಾಗಿದೆ ಎಂದು ಬೇಸರ ವ್ಲಕ್ತಪಡಿಸಿದ್ದಾರೆ ಪುಣೆಯಲ್ಲಿ ಇಂದು ಸಂಜೆ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಿದ್ದ ಅವರು ದೇಶದ ಎಲ್ಲಾ ಕೈಗಾರಿಕೆಗಳು ಅವು ಸಣ್ಣದಿರಲಿ ಇಲ್ಲವೆ ಬೃಹತ್ ಪ್ರಮಾಣದಲ್ಲಿರಲಿ ಅವುಗಳು ಯಾವುದೇ ಸಮಸ್ಟೆ ಇಲ್ಲದಂತೆ ತಮ್ನ ಚಟುವಟಿಕೆಗಳನ್ನು ಮುಂದುವರೆಸಬೇಕು ಎಂಬುದು ಸರ್ಕಾರದ ಬಯಕೆಯಾಗಿದೆ ಎಂದು ಸ್ವಷ್ಷಪಡಿಸಿದರು ಉದ್ದಮ ವಹಿವಾಟುಗಳು ಉದ್ದೋಗಗಳನ್ನು ಸೃಷ್ಠಿಸುತ್ತವೆ ಹಾಗಾಗಿ ತೆರಿಗೆ ಆಡಳಿತಗಾರರು ಉದ್ದಮ ವಹಿವಾಟುಗಳಿಗೆ ಹೆಚ್ಚಿನ ಮಹತ್ವ ಕಲ್ಪಿಸಬೇಕು ಎಂದು ಸಚಿವರು ಸೂಚಿಸಿದರು ಸರ್ಕಾರ ಜಿಎಸ್ಟಿ ದರಗಳ ಕುರಿತು ಎಲ್ಲಾ ಭಾಗಿದಾರರೊಂದಿಗೆ ಚರ್ಚಿಸಲು ಮುಕ್ತವಾಗಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಮಹಿಳೆಯರ ಆರೋಗ್ಲ ಶುಚಿತ್ವ ವಿಚಾರದಲ್ಲಿ ದೇಶದಲ್ಲಿ ಹೊಸ ಹೆಜ್ಲೆಯನ್ನು ಇಟ್ಟರುವ ಕೇಂದ್ರ ಸರ್ಕಾರ ಕೇವಲ ಒಂದು ರೂಪಾಯಿಗೆ ಸ್ನಾನಿಟರಿ ನ್ನಾಪ್ಕಿನ್ಗಳನ್ನು ಒದಗಿಸಲು ಮುಂದಾಗಿದೆ

ಮಣ್ಣೆನಲ್ಲಿ ಕರಗಬಲ್ಲ ಸುವಿಧಾ ನ್ನಾಪ್ಕಿನ್ಗಳನ್ನು ಇಳಿಸಿದ ದರಗಳಲ್ಲಿ ಒದಗಿಸಲಾಗುತ್ತದೆ ಇದಕ್ಕೂ ಮುನ್ನ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಲರ ಖಾತೆ ಸಚಿವ ಡಿ ವಿ ಸದಾನಂದ ಗೌಡ ಈ ವಿಷಯವನ್ನು ಪ್ರಕಟಿಸಿದರು ದೆಹಲಿಯಲ್ಲಿಂದು ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು ದೇಶದ ಎಲ್ಲಾ ಮಹಿಳೆಯರೂ ಹಾಗೂ ಬಾಲಕಿಯರಿಗೆ ಸುರಕ್ಷಿತ ಹಾಗೂ ಆರೋಗ್ಧಕರ ಸ್ಥಾನಿಟರಿ ಉತ್ತನ್ನಗಳ ಲಭ್ಯತೆಯನ್ನು ಸರ್ಕಾರ ಖಾತರಿಪಡಿಸಲಿದೆ ಎಂದರು

ಈಗ ಅದು ಜಾರಿಗೆ ಬಂದಿದೆ ಎಂದು ಸದಾನಂದಗೌಡ ಘೋಷಿಸಿದರು

ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನೆಯಡಿ ದೇಶಾದ್ದಂತ ಎಲ್ಲಾ ನಾಗರಿಕರಿಗೂ ಅಗ್ಗದ ದರದಲ್ಲಿ ಆರೋಗ್ಲ ರಕ್ಷಣೆ ಕಲ್ಪಿಸಲು ಔಷಧಿ ಇಲಾಖೆ ಸಂಕಲ್ಪ ತೊಟ್ಟದೆ ಎಂದರು ಸರ್ಕಾರ ಕೈಗೊಂಡ ಕ್ರಮದಿಂದ ಈಗಾಗಲೇ ಔಷಧಿಗಾಗಿ ವೆಚ್ಚ ಮಾಡುವ ಬಡವರ ಹಣ ಉಳಿತಾಯವಾಗುತ್ತಿದೆ ಎಂದು ಹೇಳಿದರು ಜನೌಷಧಿ ಜನರಿಕ್ ಡಿಷಧಿಗಳೂ ಹಾಗೂ ಮಳಿಗೆಗಳ ಬಗ್ಗೆ ಮಾಹಿತಿಯನ್ನು ನೀಡುವ ಮೊಬೈಲ್ ಅಪ್ ಜನೌಪಧಿ ಸುಗಮ್ ಅನ್ನು ಕೇಂದ್ರ ಸಚಿವ ಸದಾನಂದಗೌಡ ಇದೇ ಸಂದರ್ಭದಲ್ಲಿ ಚಾಲನೆ ನೀಡಿದರು ಏಳನೆಯ ಸಮುದಾಯ ರೇಡಿಯೋ ಸಮ್ಮೇಳನವನ್ನು ಸಮಾಚಾರ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿ ಅಮಿತ್ ಖರೆ ದೆಹಲಿಯಲ್ಲಿ ಇಂದು ಉದ್ವಾಟಿಸಿದರು ಮೂರು ದಿನಗಳ ಈ ಸಮ್ಮೇಳನವನ್ನು ಸಮಾಚಾರ ಮತ್ತು ಪ್ರಸಾರ ಸಚಿವಾಲಯ ಆಯೋಜಿಸಿದ್ದು ದೇತಾದ್ದಂತ ಎಲ್ಲ ಕಾರ್ಯನಿರತ ಸಮುದಾಯ ಆರೋಗ್ಯ ಕೇಂದ್ರಗಳ ಪ್ರತಿನಿಧಿಗಳು ಭಾಗವಹಿಸುತ್ತಿದ್ದಾರೆ ಸುಸ್ತಿರ ಅಭಿವೃದ್ದಿ ಗುರಿಗಳ ಸಾಧನೆಗೆ ಸಮುದಾಯ ರೇಡಿಯೋ ಎನ್ನುವುದು ಈ ವರ್ಷದ ಸಮ್ಮೇಳನದ ಘೋಷವಾಕ್ಯವಾಗಿದೆ ಎಲ್ಲ ಪ್ರತಿನಿಧಿಗಳು ಇಂದಿನಿಂದ ಮೂರು ದಿನಗಳ ಕಾಲ ಸುಶ್ಧಿರ ಅಭಿವೃದ್ದಿ ಗುರಿಗಳ ಸಾಧನೆಯ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಹಲವು ಕಾರ್ಯತ್ರಮಗಳನ್ನು ರೂಪಿಸುವ ಬಗ್ಗೆ ವಿಚಾರ ವಿನಿಮಯ ಹಾಗೂ ಸಮುದಾಯ ಬಾನುಲಿ ಕೇಂದ್ರಗಳ ನಿರ್ವಹಣೆಯಲ್ಲಿ ತಮ್ಮ ಅನುಭವಗಳ ವಿನಿಮಯ ಮಾಡಿಕೊಳ್ಳಲಿದ್ದಾರೆ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 ನಾಳೆ ಸಮ್ಮೇಳನದ ಎರಡನೆಯ ದಿನದಂದು ಸಮಾಚಾರ ಮತ್ತು ಪ್ರಸಾರ ಸಚಿವರಾದ ಪ್ರಕಾಶ್ ಜಾವಡೇಕರ್ ಅಭಿವೃದ್ದಿ ವಿಷಯ ಮತ್ತು ಕಾರ್ಯಕ್ರಮಗಳ ಪ್ರಸಾರಕ್ಷೆ ಅತ್ಯುತ್ತಮ ಕೊಡುಗೆ ನೀಡಿರುವ ಸಮುದಾಯ ಕೇಡಿಯೋ ಕೇಂದ್ರಗಳಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ

ಮುಂಬೈನಲ್ಲಿಂದು ಖಾದಿ ಕುರಿತ ಉದ್ದಮ ಶ್ವಂಗಸಭೆಯಲ್ಲಿ ಎಮ್ಎಸ್ಎಮ್ಇ ಬೆಳವಣಿಗೆಯ ಮಾರ್ಗಸೂಚಿ ಕುರಿತು ಮಾತನಾಡುತ್ತಿದ್ದ ಅವರು ಖಾದಿಯನ್ನು ಉತ್ತೇಜಿಸುವ ಕುರಿತು ವಿವರಿಸಿದರು ಇತರ ವಸ್ತ ಉತ್ಪನ್ನಗಳಿಗೆ ಸರಿಸಮವಾಗುವಂತೆ ಖಾದಿ ಉತ್ಪಾದನೆಯನ್ನು ಯಾಂತ್ರಿಕಗೊಳಿಸಬೇಕು ಇದರಿಂದ ಬಡ ಜನರಿಗೆ ಹೆಚ್ಚಿನ ಉದ್ಯೋಗ ಸೃಷ್ಟಿಸಬಹುದಾಗಿದೆ ಎಂದು ಹೇಳಿದರು ತಮ್ನ ವಿದೇಶ ಪ್ರಯಾಣದಿಂದ ಹಿಂದಿರುಗಿದ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ಕಳೆದ ಶನಿವಾರ ಏಮ್ಸ್ನಲ್ಲಿ ನಿಧನ ಹೊಂದಿದ ಮಾಜಿ ಕೇಂದ್ರ ಸಚಿವ ಅರುಣ್ಜೇಟ್ಲ ಅವರ ಕುಟುಂಬ ಸದಸ್ನರನ್ನು ಭೇಟ ಮಾಡಿದರು ದಿವಗಂತ ನಾಯಕನ ದೆಹಲಿಯ ನಿವಾಸಕ್ಕೆ ಪ್ರಧಾನಿ ಮೋದಿ ಗೃಹ ಸಚಿವ ಅಮಿತ್ ಷಾ ಭೇಟಿ ನೀಡಿ ಜೇಟ್ಲಿ ಕುಟುಂಬದ ಸದಸ್ಲರಿಗೆ ಸಾಂತ್ವಾನ ತಿಳಿಸಿದರು

ತಮ್ನ ವಾಸ್ತವ್ನದ ವೇಳೆ ತಂಡ ಕಣಿವೆ ರಾಜ್ಜದಲ್ಲಿ ಸಂಚರಿಸಿ ಕೇಂದ್ರ ಸರ್ಕಾರದ ಅಭಿವೃದ್ದಿ ಯೋಜನೆಗಳ ಅನುಷ್ಠಾನಗಳನ್ನು ಖುದ್ದು ಪರಿಶೀಲಿಸಲಿದೆ

ಜಮ್ಮ ಕಾಶ್ಮೀರ ಹಾಗೂ ಲಡಾಕ್ನಲ್ಲಿ ಶಾಲೆ ಕಾಲೇಜುಗಳು ಕೌತಲ್ಯ ಅಭಿವೃದ್ದಿ ಕೇಂದ್ರಗಳು ಆಸ್ಪತ್ರೆಗಳು ಮತ್ತಿತರ ಸೌಲಭ್ಯಗಳ ಸ್ಥಾಪನೆಯ ಅಗತ್ಯತೆಯ ಕುರಿತು ತಂಡ ಪರಿಶೀಲನೆ ನಡೆಸಲಿದೆ ಈ ಪ್ರದೇಶಗಳ ಸಾಮಾಜಿಕ ಆರ್ಥಿಕ ಅಭಿವೃದ್ದಿ ಯೋಜನೆ ಸಂಬಂಧ ಸಮಗ್ರ ವರದಿಯನ್ನು ತಂಡ ಸಿದ್ದಪಡಿಸಲಿದೆ

ಆಂಧ್ರಪ್ರದೇಶದ ವಿಜಯವಾಡದಲ್ಲಿಂದು ಗಣ್ಣ ನಾಗರಿಕರೊಂದಿಗೆ ಸಂವಾದದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಇದೊಂದು ಕಾರ್ಯ ಬಹಳ ದಿನಗಳಿಂದ ಬಾಕಿ ಉಳಿದುಕೊಂಡಿದ್ದು ಅಲ್ಲದೆ ತುರ್ತಾಗಿ ಕೈಗೊಳ್ಳಬೇಕಾಗಿತ್ತು ಎಂದು ಹೇಳಿದರು

ಐಎನ್ಎಕ್ಸ್ ಮೀಡಿಯಾ ಹಗರಣದ ಅಕ್ರಮ ಹಣ ವರ್ಗಾವಣೆ ಶ್ರಕರಣದಲ್ಲಿ ಮಾಜಿ ಕೇಂದ್ರ ಹಣಕಾಸು ಸಚಿವ ಪಿ ಚಿದಂಬರಂ ಅವರಿಗೆ ಬಂಧನದಿಂದ ರಕ್ಷಣೆ ಕಲ್ಪಿಸುವ ಅವಧಿಯನ್ನು ಸುಪ್ರೀಂಕೋರ್ಟ್ ನಾಳೆಯವರೆಗೆ ವಿಸ್ತರಿಸಿದೆ ನ್ಲಾಯಮೂರ್ತಿ ಆರ್ ಭಾನುಮತಿ ಹಾಗೂ ನ್ನಾಯಮೂರ್ತಿ ಎ ಎಸ್ ಬೋಪಣ್ಣ ಅವರನ್ನೊಳಗೊಂಡ ನ್ನಾಯಪೀಠ ಚಿದಂಬರಂ ಅವರು ಸಲ್ಲಿಸಿರುವ ಎರಡು ಅರ್ಜಿಗಳ ಸಂಬಂಧ ಜಾರಿನಿರ್ದೇಶನಾಲಯದ ವಾದವನ್ನು ನಾಳೆ ಆಲಿಸುವುದಾಗಿ ತಿಳಿಸಿತು ಚಿದಂಬರಂ ಪರವಾಗಿ ಹಾಜರಾಗಿದ್ದ ಹಿರಿಯ ವಕೀಲ ಕಪಿಲ್ಸಿಬಾಲ್ ವಿಚಾರಣೆಯ ವೇಳೆ ಮಾಜಿ ಸಚಿವ ಚಿದಂಬರಂ ಅವರಿಗೆ ಕೇಳಲಾದ ಪ್ರಕ್ಷೆಗಳೂ ಹಾಗೂ ಅದಕ್ಕೆ ಅವರು ನೀಡಿರುವ ಉತ್ತರಗಳ ಪ್ರತಿಯನ್ನು ನೀಡಬೇಕೆಂದು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿದರು ಜಾರಿನಿರ್ದೇಶನಾಲಯದ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಪ್ರಕರಣದ ಮುಂದಿನ ವಿಚಾರಣೆಯ ವೇಳೆ ಹೊಸ ಅರ್ಜಿ ಕುರಿತು ತಮ್ನ ಉತ್ತರವನ್ನು ತಿಳಿಸುವುದಾಗಿ ಹೇಳಿದರು

ಬಿಡುಗಡೆಗೊಂಡ ಮೀನುಗಾರರು ತಮಿಳುನಾಡಿನ ರಾಮನಾಥಪುರಂ ಜಿಲ್ಲೆಯ ತಂಕಚಿಮ್ದಂ ಗ್ರಾಮಕ್ಕೆ ಸೇರಿದವರಾಗಿದ್ದಾರೆ ತನ್ನ ಜಲಗಡಿ ಪ್ರದೇಶವನ್ನು ಅತಿಕ್ರಮಿಸಿ ಮೀನುಗಾರಿಕೆ ನಡೆಸಿದ ಆರೋಪದ ಮೇಲೆ ಭಾರತೀಯ ಮೀನುಗಾರರನ್ನು ಶ್ರೀಲಂಕಾ ನೌಕ ಸಿಬ್ಲಂದಿ ಬಂಧಿಸಿದ್ದರು

ವಿಶ್ವ ಬ್ವಾಡ್ಡಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದಿರುವ ದೇಶದ ಹೆಮ್ನೆಯ ಆಟಗಾರ್ತಿ ಪಿ ವಿ ಸಿಂಧು ದೆಹಲಿಯಲ್ಲಿಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದ್ದರು